ಬೆಂಗಳೂರು ಏರ್ ಶೋಗೆ ಅಭ್ಯಾಸನಿರತವಾಗಿದ್ದ ಎರಡು ಸೂರ್ಯಕಿರಣ್ ವಿಮಾನಗಳು ಆಕಾಶದಲ್ಲಿ ಡಿಕ್ಕಿ

ತ್ರಿವೇಣಿ ಸಂಗಮದಲ್ಲಿ ಕೋಟ್ನಂತರ

ಡಿ ಎಲ್ ಡಬ್ಲ್ಯ ಆವರಣದಲ್ಲಿ ಅವರು ರೈಲು ಎಂಜಿನುಗಳ ವಸ್ತುಪ್ರದರ್ಶನವನ್ನು ವೀಕ್ಷಿಸಿದರು

ಅಲ್ಲಿ ಅವರು ರವಿದಾಸ್ ಜನ್ಮ ಸ್ಥಳ ಅಭಿವೃದ್ದಿ ಯೋಜನೆಗೆ ಶಂಕುಸ್ಟಾಪನೆ ನೆರವೇರಿಸಿದರು ಗುರು ರವಿದಾಸ್ ಅವರಿಗೆ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ಗುರು ರವಿದಾಸರ ಮೌಲ್ಯಗಳಾದ ಭಾತೃತ್ವ ಮತ್ತು ಮನುಕುಲದ ಸೇವೆಯನ್ನು ಒತ್ತಿ ಹೇಳಿದರು ಗುರು ರವಿದಾಸರು ಯಾವುದೇ ತಾರತಮ್ಮ ಇಲ್ಲದ ಮತ್ತು ಎಲ್ಲರ ಕಾಳಜಿ ವಹಿಸುವ ಭಾರತದ ಕನಸು ಕಂಡಿದ್ದರು ಎಂದು ಮೋದಿ ಹೇಳಿದರು ತಮ್ಮ ಸರ್ಕಾರ ಕೂಡ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಇದೇ ನೀತಿಯ ಆಧಾರದ ಮೇಲೆ ಕಾರ್ಯಪ್ರವ್ತತವಾಗಿದ್ದು ದೇಶದ ಅಭಿವೃದ್ಧಿ ಮತ್ತು ಜನರ ಓತಕ್ಕಾಗಿ ಶ್ರಮಿಸುತ್ತಿದೆ ಎಂದರು ರವಿದಾಸರ ಬೋಧನೆಗಳು ಯುವ ಪೀಳಿಗೆಗೂ ಸ್ಫೂರ್ತಿ ನೀಡುತ್ತವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು

ಎಚ್

ಕ್ಯಾಂಪಸ್ ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ

ಎಸ್ ಎಸ್

ಅಂಧ್ರಪ್ರದೇಶ ಉತ್ತರಾಖಂಡ ಪಂಜಾಬ್ ಕೇರಳ ಮಧ್ಯಪ್ರದೇಶ ರಾಜಾಸ್ವಾನ ಉತ್ತರ ಪ್ರದೇಶ ತಮಿಳುನಾಡು ಗುಜರಾತ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಇದರಲ್ಲಿ ಸೇರಿವೆ ಈ ಸೇವೆಗಳನ್ನು ಈಗಾಗಲೇ ಓಮಾಚಲ ಪ್ರದೇಶ ಮತ್ತು ನಾಗಾಲ್ಕಾಂಡ್ ನಲ್ಲಿ ಆರಂಭಿಸಲಾಗಿದೆ

ಈ ವ್ಯವಸ್ಥೆಯಡಿಯಲ್ಲಿ ಎಲ್ಲ ರಾಜ್ಯಗಳೂ ಸಮರ್ಪಿತ ತುರ್ತು ಸ್ಪಂದನಾ ಕೇಂದ್ರ ಇಆರ್

ಸ್ವಾಪಿಸಬೇಕು ಸ್ಮಾರ್ಟ್ ಪೋನ್ ನಲ್ಲಿ ವ್ಯಕ್ತಿ ಪವರ್ ಬಟನ್ ಅನ್ನು ಮೂರು ಬಾರಿ ಒತ್ತಿ ತಕ್ಷಣವೇ ಇಆರ್

ಆರ್

ಯನ್ನು ನೇರವಾಗಿ ತುರ್ತು ಸ್ಪಂದನ ವಾಪನಗಳು ಮತ್ತು ಜಿಲ್ಲಾ ಕಮಾಂಡ್ ಕೇಂದ್ರದೊಂದಿಗೆ ಸಂಪರ್ಕಿಸಲಾಗಿರುತ್ತದೆ ಆ ಮೂಲಕ ಸಂತ್ರಸ್ತರಿಗೆ ತಕ್ಷಣ ನೆರವು ಒದಗಿಸಲಾಗುತ್ತದೆ

ಕೇಂದ್ರ ಗೃಪ ಸಚಿವರು ಇದೇ ಸಂದರ್ಭದಲ್ಲಿ ಎರಡು ಪೋರ್ಟಲ್ ಗಳಾದ ಲೈಂಗಿಕ ಅಪರಾಧಗಳ ತನಿಖೆಯ ಜಾಡು ಓಡಿಯುವ ವ್ಯವಸ್ಥೆ ಮತ್ತು ಸುರಕ್ಷಿತ ನಗರ ಅನುಷ್ಟಾನ ನಿಗಾ ಪೋರ್ಟಲ್ ಗೆ ಚಾಲನೆ ನೀಡಿದರು ರಾಜ್ಯಗಳಿಗೆ ಡಿ ಎನ್ ಎ

ಆರ್ ಪಿ ಎಫ್

ಡಿಲ್ಲೋನ್ ಪಾಕಿಸ್ತಾನ ಮೂಲಕ ಜೆಇಎಂ ನಾಯಕತ್ವ ಮತ್ತು ಐಎಸ್ಐ ಬೆಂಬಲಿತ ಗುಂಪು ಸಿಆರ್ ಪಿ ಎಫ್

ದಾಳಿಯಲ್ಲಿ ಭಾಗಿಯಾದವರೆಲ್ಲರ ಪಾತ್ರದ ಕುರಿತು ತನಿಖೆ ನಡೆಯುತ್ತಿದೆ ಎಂದ ಜನರಲ್ ಡಿಲ್ಲೋನ್ ಘಟನೆಯಲ್ಲಿ ಗಾಯಗೊಂಡಿದ್ದ ಸಿ ಆರ್ ಪಿ ಎಫ್ ಯೋಧರು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದರು ವಿದ್ವಂಸಕತೆಯಲ್ಲಿ ತೊಡಗಿರುವ ತಮ್ಮ ಮಕ್ಕಳಿಗೆ ಶರಣಾಗುವಂತೆ ತಿಳಿಹೇಳುವಂತೆ ಕಣಿವೆಯಲ್ಲಿನ ಪಾಲಕರಿಗೆ ಅವರು ಮನವಿ ಮಾಡಿದರು

ನಾಗೇಶ್ವರ ರಾವ್ ಅವರನ್ನು ಸಿಬಿಐನ ಹಂಗಾಮಿ ನಿರ್ದೇಶಕರನ್ನಾಗಿ ನೇಮಕ ಮಾಡಿದ್ದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ಇತ್ತರ್ಥ ಮಾಡಿದೆ ನ್ಕಾಯಮೂರ್ತಿ ಅರುಣ್ ಮಿಶ್ರು ಮತ್ತು ವಿನೀತ್ ಸರನ ಅವರನ್ನೊಳಗೊಂಡ ಪೀಠ ಸಿಬಿಐಗೆ ಪೂರ್ಣ ಕಾಲಿಕ ನಿರ್ದೇಶಕರನ್ನು ನೇಮಕ ಮಾಡುವ ಮೂಲಕ ಪರಿಹಾರ ದೊರೆತಿರುವ ಹಿನ್ನೆಲೆಯಲ್ಲಿ ಮತ್ತೆ ಮಧ್ಯಪ್ರವೇಶ ಮಾಡುವ ಅಗತ್ತವಿಲ್ಲ ಎಂದು ಅಭಿಪ್ರಾಯಪಟ್ಟಿತು ಸರ್ಕಾರೇತರ ಸಂಸ್ವೆಯೊಂದು ಸಿಬಿಐ ಮಧ್ಯಂತರ ನಿರ್ದೇಶಕರಾಗಿ ರಾವ್ ಅವರನ್ನು ನೇಮಕ ಮಾಡಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಮನವಿಗೆ ಸಂಬಂಧಿಸಿದಂತೆ ಈ ತೀರ್ಪು ನೀಡಲಾಗಿದೆ

ಪಿ ಎಸ್ ಅಧಿಕಾರಿ ರಿಶಿ ಕುಮಾರ್ ಶುಕ್ಲ ಸಿಬಿಐನ ಪೂರ್ಣಕಾಲಿಕ ನಿರ್ದೇಶಕರಾಗಿ ಅಧಿಕಾರ ಸ್ತೀಕರಿಸಿದ್ದರು

ಎ ಎಸ್

ಪಿ ಎಸ್

ಇವರಲ್ಲಿ ಬಹುತೇಕರು ಮೂರು ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಒಂದೇ ಸ್ವಳದಲ್ಲಿ ನಿಯುಕ್ತರಾಗಿದ್ದರು ಈ ಮಧ್ಯೆ ಭಾಗಲ್ಪರ್ ಪುರುನಿಯಾ ತೀರತ್ ಕೋಸಿ ಸರನ್ ಮತ್ತು ಸಹಾರ್ಸಾಗಳಲ್ಲಿ ಹೊಸ ವಿಭಾಗೀಯ ಆಯುಕ್ತರುಗಳನ್ನು ನಿಯುಕ್ತಿಗೊಳಿಸಲಾಗಿದೆ

ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಾಳೆಯಿಂದ ಆರಂಭವಾಗಲಿರುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕಾಗಿ ಅಭ್ಯಾಸನಿರತವಾಗಿದ್ದ ಎರಡು ಜೆಟ್ ವಿಮಾನಗಳು ಆಕಾಶದಲ್ಲಿ ಢಿಕ್ಕಿಹೊಡೆದು ಅವಘಡ ಸಂಭವಿಸಿದೆ

ಫಟನೆಯಲ್ಲಿ ಒಬ್ಲ ನಾಗರಿಕ ಗಾಯಗೊಂಡಿರುವುದಾಗಿ ಮೊಲೀಸ್ ಮೂಲಗಳು ತಿಳಿಸಿವೆ ಯಲಹಂಕ ವಾಯುನೆಲೆಯಲ್ಲಿ ಇಂದು ಬೆಳಗ್ಗೆ ತಾಲೀಮು ನಡೆಸುತ್ತಿದ್ದ ಎರಡು ಸೂರ್ಯಕಿರಣ್ ಜೆಟ್ ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದು ನೆಲಕ್ಷೆ ಅಪ್ಪಳಿಸಿದವು ತಕ್ಷಣ ವಿಮಾನಗಳಿಗೆ ಬೆಂಕಿ ಹತ್ತಿಕೊಂಡಿತು

ಇಸ್ರೋ ವಸತಿ ಪ್ರದೇಶದ ತೀರ ಹತ್ತಿರದಲ್ಲೇ ಈ ಅವಘಡ ಸಂಭವಿಸಿದ್ದರೂ ಅದ್ಯಷ್ಟವಶಾತ್ ದೊಡ್ಡ ಅಪಾಯವಾಗಿಲ್ಲ

ಒಂದು ತಿಂಗಳ ಕಾಲ ಕುಂಭ ಗ್ರಾಮದಲ್ಲಿ ನೆಲೆಸಿದ್ದ ಕಲ್ಪವಾಸಿಗಳು ಇಂದು ತಮ್ಮ ಮನೆಗಳಿಗೆ ಹಿಂದಿರುಗಳಿದ್ದಾರೆ ಎಂದು ನಮ್ಮ ಬಾತ್ಮೀರದಾರರು ವರದಿ ಮಾಡಿದ್ದಾರೆ ಕಳೆದ ವಾರವಷ್ಷೇ ಕಾಶ್ಮೀರದ ಪುಲ್ವಾಮದಲ್ಲಿ ಉಗ್ರರ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಕುಂಭಮೇಳ ನಡೆಯುತ್ತಿರುವ ಪ್ರದೇಶದಲ್ಲಿ ಮತ್ತು ಸುತ್ತಮುತ್ತ ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಗುರು ರವಿದಾಸ್ ಜಯಂತಿಯನ್ನು ಇಂದು ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ

ಭಕ್ತಿ ಚಳವಳಿ ಮುನ್ನಡೆಸಿದವರಲ್ಲಿ ಗುರು ರವಿದಾಸ್ ಸೇರಿದ್ದಾರೆ ಅವರು ಶಾಂತಿ ಸೌಹಾರ್ದ ಮತ್ತು ಭಾತೃಕ್ಷದ ಸಂದೇಶ ಸಾರಿದ್ದಾರೆ ಎಂದು ತಿಳಿಸಿದ್ದಾರೆ

ಎರಡನೇ ದುರಂತದಲ್ಲಿ ಐಪಿಎಸ್ ಅಧಿಕಾರಿಯೊಬ್ಬರ ಕುಟುಂಬದ ಸದಸ್ಕರೂ ಸೇರಿ ಐವರು ಸಾವಿಗೀಡಾಗಿದ್ದಾರೆ

ಮೂರು ರಾಷ್ಟಗಳ ಅಧಿಕೃತ ಪ್ರವಾಸದಲ್ಲಿರುವ ವಿದೇತಾಂಗ ಮಂತ್ರಿ ಸುಷ್ಮಾ ಸ್ವರಾಜ್ ತಮ್ಮ ಈ ಕಾರ್ಯಕ್ರಮದ ಮೂರನೆಯ ಮತ್ತು ಅಂತಿಮ ಹಂತದಲ್ಲಿ ಸ್ಪೇನ್ ದೇಶದ ರಾಜಧಾನಿ ಮ್ಯಾಡ್ರಿಡ್ ತಲುಪಿದ್ದಾರೆ

ಸ್ವೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಜನರೊಂದಿಗೆ ಸಂವಾದ ನಡೆಸಿದ ಸಚಿವರು ಭಾರತ ಸ್ಪೇನ್ ನಡುವಣ ದ್ವಿಪಕ್ಷೀಯ ಸಂಬಂಧಗಳ ಉತ್ತೇಜನಕ್ಕೆ ಹಾಗೂ ವಿವಿಧ ಕ್ಷೇತ್ರಗಳಿಗೆ ಅವರು ಸಲ್ಲಿಸಿರುವ ಕೊಡುಗೆಗಾಗಿ ಕೃತಜ್ಞತೆ ಸಲ್ಲಿಸಿದರು ಸಚಿವರು ಸ್ವೇನ್ ದೇಶದ ವಿದೇಶಾಂಗ ಮಂತ್ರಿಯೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದ ರವೀಶ್ ಕುಮಾರ್ ತಿಳಿಸಿದ್ದಾರೆ ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮದ್ ಬಿನ್ ಸಲ್ಲಾನ್ ಎರಡು ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ದೆಹಲಿಗೆ ಆಗಮಿಸಲಿದ್ದಾರೆ